ಡೆಹ್ರಾಡೂನ್ನಲ್ಲಿ ಪ್ರಥಮ ಉತ್ತರಾಖಂಡ್ ಹೂಡಿಕೆದಾರರ ಸಮಾವೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರ ಮೂರು ದಿನಗಳ ತಜಕಿಸ್ತಾನ ಭೇಟಿ ಶ್ರವಾಸ ಇಂದು ಆರಂಭ

ಡೆಹರಾಡೂನ್ನಲ್ಲಿಂದು ಮೊದಲ ಉತ್ತರಾಖಂಡ ಹೂಡಿಕೆದಾರರ ಸಮಾವೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ವಾಟಿಬದರು

ಭಾರತದ ಹೂಡಿಕೆದಾರರು ಅಲ್ಲದೆ ಜಪಾನ್ ಜೆಕ್ ಗಣರಾದ್ದ ಅರ್ಜೆಂಟೀನಾ ಮಾರಿಷಸ್ ಮತ್ತು ನೇಪಾಳ ದೇಶಗಳಿಂದಲೂ ಹೂಡಿಕೆದಾರರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ

ಈ ಸಮಾವೇಶ ಹೂಡಿಕೆದಾರರಿಗೆ ದೊಡ್ಡ ಅವಕಾಶಗಳನ್ನು ಕಲ್ಪಿಸಿದ್ದು ಕೇಂದ್ರದ ಸಚಿವರಾದ ನಿತಿನ್ ಗಡ್ಕರಿ

ಜೆ

ಆರ್ ಚೌಧರಿ ಅವರೂ ಸಹ ಸಮಾವೇಶದ ವಿವಿಧ ಹಂತಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸಮಾರೋಪ ಭಾಷಣ ಮಾಡಲಿದ್ದಾರೆ ಎಂದು ಹೇಳಿದರು ಉತ್ತರಾಖಂಡ ಹೂಡಿಕೆದಾರರ ಸಮಾವೇತದಲ್ಲಿ ಪ್ರವಾಸೋದ್ಯಮ ಕೃಷಿ ಮತ್ತು ಆಹಾರ ಸಂಸ್ಕರಣೆ ತೋಟಗಾರಿಕೆ ಮತ್ತು ಹೂಬೇಸಾಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಸಂವಾದ ಕಾರ್ಯಕ್ರಮಗಳು ನಡೆಯುತ್ತಿವೆ ಪ್ರಧಾನಮಂತ್ರಿಯವರ ಭೇಟ ಹಿನ್ನೆಲೆ ಉತ್ತರಾಖಂಡದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ರಾಷ್ಷಪತಿ ರಾಮನಾಥ ಕೋವಿಂದ್ ಮೂರು ದಿನಗಳ ಭೇಟಿಗಾಗಿ ಇಂದು ತಜಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಕೇಂದ್ರೀಯ ಏಷ್ಣನ್ ರಾಷ್ಟದ ಮೊದಲ ಭೇಟಿಯ ಸಂದರ್ಭದಲ್ಲಿ ರಾಷ್ಟಪತಿ ಅವರು ಉಭಯ ದೇಶಗಳ ನಡುವಿನ ಸಂಬಂಧದ ಬಲವರ್ಧನೆ ಕುರಿತಂತೆ ತಜಕಿಸ್ತಾನದ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯ ತಿಳಿಸಿದ್ದು

ತಜಕಿಸ್ತಾನಕ್ಕೆ ಭೇಟ ನೀಡಲಿರುವ ರಾಷ್ಷಪತಿಯವರ ಅಧಿಕೃತ ನಿಯೋಗದಲ್ಲಿ ರಕ್ಷಣಾ ಇಲಾಖೆ ರಾಜ್ಯ ಸಚಿವ ಸುಭಾಷ್ ಭಾಮ್ರೆ ಮತ್ತು ರಾಜ್ಯ ಸಭಾ ಸದಸ್ತ ಶಮ್ವೇರ್ ಸಿಂಗ್ ಸಹ ಇದ್ದಾರೆ ಕೇಂದ್ರ ಚುನಾವಣಾ ಆಯೋಗ ದೆಹಲಿಯಲ್ಲಿ ನಿನ್ನೆ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ತಾನ ಮಿಜೋರಾಂ ಮತ್ತು ತೆಲಂಗಾಣ ಈ ನ್ ರಾಜ್ಲಗಳ ವಿಧಾನಸಭಾ ಚುನಾವಣೆಯ ದಿನಾಂಕಗಳನ್ನು ಪ್ರಕಟಿಸಿದೆ ಮುಖ್ಯ ಚುನಾವಣಾ ಆಯುಕ್ತ ಒ

ಆದರೆ ತೆಲಂಗಾಣದಲ್ಲಿ ರಾಜ್ಞ ಸರ್ಕಾರ ವಿಸರ್ಜನೆಯಾದ ದಿನದಿಂದ ನೀತಿ ಸಂಹಿತೆ ಅನ್ವಯವಾಗಲಿದೆ ಎಂದು ರಾವತ್ ತಿಳಿಸಿದರು

ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮವಿಲಾಸ್ ಪಾಸ್ವಾನ್ ನಡುವೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಮಾತುಕತೆಯ ಸಂದರ್ಭದಲ್ಲಿ ಕೇಂದ್ರ ಸರಕಾರ ಈ ಭರವಸೆ ನೀಡಿದೆ

ಬಾಕಿ ಉಳಿಯುವ ಮೊತ್ತವನ್ನೂ ಸಹ ತ್ವರಿತಗತಿಯಲ್ಲಿ ಮರು ಪಾವತಿ ಮಾಡಲಾಗುವುದು ಎಂದೂ ಸಹ ಭರವಸೆ ನೀಡಲಾಗಿದೆ

ಈ ಭಾಗದಲ್ಲಿ ಭಯೋತ್ವಾದಕರು ಅಡಗಿರುವ ಶಂಕೆಯ ಮೇಲೆ ಕಾರ್ಯಾಚರಣೆ ನಡೆಯುತ್ತಿದ್ದು ಭಯೋತ್ಪಾದಕರು ಅಥವಾ ಸ್ಥಳೀಯರೊಂದಿಗೆ ಫರ್ಷಣೆ ನಡೆದಿರುವ ಬಗ್ಗೆ ಇದುವರೆಗೆ ವರದಿಯಾಗಿಲ್ಲ

ಕಳೆದ ಸಂಜೆಯಿಂದ ಅನಂತನಾಗ್ ಕುಲ್ಗಾಮ್ ಪುಲ್ವಾಮ ಮತ್ತು ಶೊಪಿಯನ್ ಜಿಲ್ಲೆಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ

ಜಮ್ಮ ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ನಿನ್ನೆ ಶ್ರೀನಗರದಲ್ಲಿ ಭದ್ರತಾ ವ್ವವಸ್ಥೆಯ ಪುನರ್ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ರಾಜ್ಯದಲ್ಲಿನ ಭದ್ರತಾ ವ್ಯವಸ್ಥೆಯ ಕುರಿತು ಅಧಿಕಾರಿಗಳೊಂದಿಗೆ ಅವರು ಪರಾಮರ್ಶೆ ನಡೆಸಿದರು ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಉತ್ತರ ಭಾಗದ ಸೇನಾ ಕಮಾಂಡರ್ ಲೆಪ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಭಾಗವಹಿಸಿದ್ದರು ಉಳಿದಂತೆ ಸೇನೆ ಹೊಲೀಸ್ ಸಿಆರ್ಪಿಎಫ್ ಬಿಎಸ್ಎಫ್ ಹಾಗೂ ಇನ್ನಿತರ ಭದ್ರತಾ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಚಳಗಾಲದ ಅವಧಿಯಲ್ಲಿ ಎದುರಾಗುವ ಪರಿಸ್ಥಿತಿ ನಿಭಾಯಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆ ಒಳಗೊಂಡಂತೆ ಇನ್ನಿತರ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಎಲ್ಲಾ ಭದ್ರತಾ ಸಂಸ್ಥೆಗಳು ಜಂಟಿಯಾಗಿ ರಾಜ್ಯದಲ್ಲಿ ಉತ್ತಮ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರುವುದಕ್ಕೆ ಇದೇ ವೇಳೆ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರು ಅಧಿಕಾರಿಗಳ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಶಸ್ತಿಯ ಸಾಧನೆ ಮಾಡಿದವರು ವಿರಮಿಸದೆ ವಿಶ್ವದಲ್ಲಿರುವ ತೀವ್ರ ಸ್ಪರ್ಧೆಯನ್ನು ಎದುರಿಸಲು ಮುಂದಾಗಬೇಕು ರಷ್ಠಾ ಮತ್ತು ಚೈನಾ ದೇಶಗಳಿಗೆ ವಿಶ್ವಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ತೆರಳಿದಾಗ ಉತ್ತಮ ಪ್ರದರ್ಶನ ತೋರುವ ಮೂಲಕ ದೇಶಕ್ಕೆ ಗೌರವ ಹೆಮ್ಮೆ ತಂದುಕೊಡಬೇಕು ಎಂದು ಸ್ಪರ್ಧಾರುಗಳಿಗೆ ಕರೆ ನೀಡಿದರು

ಮುಖ್ಯನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ಅವರು ನಿನ್ನೆ ಸಂಜೆ ಕವನಾವ್ ಅವರಿಗೆ ಸಾಂವಿಧಾನಿಕ ಪ್ರಮಾಣ ವಚನ ದೋಧಿಸಿದರು ಕವನಾವ್ ವಿರುದ್ದ ಲೈಂಗಿಕ ಕಿರುಕುಳ ಆರೋಪವನ್ನು ಮೂವರು ಮಹಿಳೆಯರು ಈ ಹಿಂದೆ ಮಾಡಿದ್ದರು ಆದರೆ ಈ ಆರೋಪಗಳನ್ನು ಕವನಾವ್ ತಳ್ಳಿಹಾಕಿದ್ದಾರೆ ಪಶ್ಚಿಮಘಟ್ಟ ಪ್ರಾಂತ್ಯದಲ್ಲಿ ಇಂದಿನಿಂದ ಭಾರಿ ಮಳೆಯಾಗುವ ಸಾಧ್ಯತೆಯ ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ವಾಪಸ್ ಪಡೆದಿದೆ ಆದರೂ ಆಗ್ನೇಯ ಅರಬ್ಲಿ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ತೀವ್ರತೆ ಪಡೆದಿದೆ ಎಂದು ಚೆನ್ನೈನ ಹವಾಮಾನ ಇಲಾಖೆ ಕೇಂದ್ರ ತಿಳಿಬಿದೆ ವಾಯುಭಾರ ಕುಸಿತ ಚಂಡಮಾರುತವಾಗಿ ಬದಲಾಗಿ ಓಮನ್ ಕಡೆ ಬೀಸಲಿದೆ

ಮಲೇಷಿಯಾದಲ್ಲಿ ನಡೆಯುತ್ತಿರುವ ಪುರುಷರ ಸುಲ್ಲಾನ್ ಜೊಹೊರ್ ಕಪ್ ಜೂನಿಯರ್ ಹಾಕಿ ಟೂರ್ನಿಯಲ್ಲಿಂದು ಭಾರತ ನ್ಲೂಜಿಲೆಂಡ್ ತಂಡವನ್ನು ಎದುರಿಸಲಿದೆ

ಹರ್ಮನ್ಜೀತ್ ಸಿಂಗ್ ಮತ್ತು ಶೈಲಾನಂದ್ ಲಾಕ್ರಾ ತಲಾ ಒಂದೊಂದು ಗೋಲು ಗಳಿಸಿ ಭಾರತ ತಂಡಕ್ಕೆ ನಿರೀಕ್ಷಿತ ಗೆಲುವು ತಂದುಕೊಟ್ಟರು ಮಲೇಷಿಯಾ ಪರ ಮೊಹಮ್ನದ್ ಜೈದಿ ಮಾತ್ರ ಏಕ್ಕೆಕ ಗೋಲು ಗಳಿಸಿದರು